ಪತ್ತು ಮಂದಿ ಬಂಡಾಯ ಶಾಸಕರ ರಾಜೀನಾಮ ಅಂಗೀಕಾರ ಮತ್ತು ಅನರ್ಪತೆ ತೀರ್ಮಾನ ಕೈಗೊಳ್ಳದಂತೆ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ ನಿರ್ಬಂಧ

ವಿಶ್ವಾಸಮತ ಯಾಜನೆಗೆ ಸಮಯ ನಿಗದಿ ಪಡಿಸಿ ವಿಧಾನಸಭಾಧ್ಯಕ್ಷರಿಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮನವಿ

ಇತೀಚೆಗೆ ನಿಧನ ಹೊಂದಿದ ಗಣ್ಯರಿಗೆ ವಿಧಾನಮಂಡಲದ ಉಭಯ ಸದನಗಳ ಸಂತಾಪ

ಮುಖ್ಯ ನ್ಕಾಯಮೂರ್ತಿ ರಂಜನ್ ಗೋಗೊಯ್ ನ್ಕಾಯಮೂರ್ತಿಗಳಾದ ದೀಪಕ್ ಗುಪ್ತ ಮತ್ತು ಅನಿರುದ್ಧ ಬೋಸ್ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ ಅತಿ ಸೂಕ್ಷ್ಮ ವಿಷಯ ಇದಾಗಿದ್ದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಎತ್ತಲಾಗಿರುವ ಪಲವು ವಿಷಯಗಳ ಕುರಿತು ನಿರ್ಧರಿಸಬೇಕಿದೆ ಎಂದು ನ್ಯಾಯಪೀಠ ತಿಳಿಸಿದೆ

ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ವಿಚಾರಣೆ ಅಗತ್ಯವಿದೆ ಎಂದು ನ್ಯಾಯಪೀಠ ತಿಳಿಸಿದೆ ಶಾಸಕರ ರಾಜೀನಾಮೆ ಕುರಿತು ವಿಚಾರಣೆ ಕೈಗೆತ್ತಿಕೊಳ್ಳುವ ಮುನ್ನ ಆಡಳಿತಾರೂಢ ಮೈತ್ರಿ ಶಾಸಕರ ಅನರ್ಹತೆ ಕುರಿತು ತೀರ್ಮಾನ ಆಗಬೇಕೆಂಬ ಸ್ವೀಕರ್ ಮನವಿಯನ್ನು ಶಾಸಕರ ಪರ ವಕೀಲ ಮುಕುಲ್ ರೋಹಟಗಿ ವಿರೋಧಿಸಿದ್ದಾರೆ ಎಂದು ನ್ಯಾಯಪೀಠ ಆದೇಶದಲ್ಲಿ ಹೇಳಿದೆ ಇದಕ್ಕೂ ಮುನ್ನ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿ ಶಾಸಕರ ರಾಜೀನಾಮೆ ಅಂಗೀಕರಿಸದೆ ವಿವಾದವನ್ನು ಜೀವಂತವಾಗಿರಿಸಿ ಅವರನ್ನು ಪಕ್ಷದ ವಿಪ್ ವ್ಯಾಪ್ತಿಗೆ ಒಳಪಡಿಸುವುದು ಇದರ ಹಿಂದಿನ ಉದ್ದೇಶವಾಗಿದೆ ಎಂದು ಹೇಳಿದರು ಶಾಸಕರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿರುವುದನ್ನು ಪ್ರಶ್ನಿಸಿರುವ ಸ್ಪೀಕರ್ ಮಾಧ್ಯಮಗಳ ಎದುರು ಶಾಸಕರನ್ನು ನರಕಕ್ಕೆ ಹೋಗಿ ಎಂದಿದ್ದಾರೆ ಎಂದು ಮುಕುಲ್ ರೋಹಟಗಿ ನ್ಯಾಯಪೀಠದ ಗಮನಕ್ಕೆ ತಂದರು ಶಾಸಕರ ರಾಜೀನಾಮೆ ಕುರಿತು ನಿರ್ಧರಿಸಲು ಸ್ವೀಕರ್ ಅವರಿಗೆ ಒಂದೆರಡು ದಿನ ಕಾಲಾವಕಾತ ನೀಡಬಹುದು ಅಲ್ಲಿಗೂ ನಿರ್ಧಾರ ಕೈಗೊಳ್ಳದಿದ್ದರೆ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ನೋಟೀಸ್ ಹೊರಡಿಸಬೇಕಾಗುತ್ತದೆ ಎಂದು ವಕೀಲರು ಹೇಳಿದರು ಸಂವಿಧಾನಾತ್ಮಕ ಆದ್ಯತೆಗಳನ್ನು ಪ್ರಸ್ತಾಪಿಸಿದ ರೋಹಟಗಿ ಸ್ವೀಕರ್ ಸದನದಲ್ಲಿ ಕೈಗೊಳ್ಳುವ ಶಾಸನ ರಜನೆ ಮತ್ತು ಇತರ ಕಲಾಪಗಳ ವಿಷಯ ನ್ಯಾಯಾಂಗ ವ್ಯಾಪ್ತಿಯಿಂದ ಹೊರಗಿರುತ್ತದೆ ಆದರೆ ರಾಜೀನಾಮ ವಿಷಯವಲ್ಲ ಎಂದು ನ್ಕಾಯಪೀಠದ ಮುಂದೆ ವಾದಿಸಿದರು ಕರ್ನಾಟಕ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪರ ವಾದ ಮಂಡಿಸಿದ ವಕೀಲ ರಾಜೀವ್ ಧವನ್ ವಿಷಯಕ್ಕೆ ಸಂಬಂಧಿಸಿದಂತೆ ವಿಧಾನಸಭಾಧ್ಯಕ್ಷರಿಗೆ ನೋಟೀಸ್ ನೀಡದೆ ಏಕಪಕ್ಷೀಯವಾಗಿ ಆದೇಶ ಹೊರಡಿಸಲಾಗಿದೆ ಎಂದು ತಿಳಿಸಿದರು ವಿಧಾನಸಭಾಧ್ಯಕ್ಷರ ಸ್ಥಾನ ಸಂವಿಧಾನಾತ್ಮಕ ಹುದ್ದೆಯಾಗಿದ್ದು ಶಾಸಕರ ಅನರ್ಹತೆ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಬಾಧ್ಯತೆ ಹೊದಿದ್ದಾರೆ ಎಂದು ರಮೇಶ್ ಕುಮಾರ್ ಪರ ವಕೀಲ ಅಭಿಷೇಕ್ ಮನು ಸಿಂಫ್ಟಿ ವಾದ ಮಂಡಿಸಿದಾಗ ಸರ್ವೋಚ್ಛ ನ್ಕಾಯಾಲಯದ ಆದೇಶವನ್ನೂ ಪ್ರಶ್ನಿಸುವ ಅಧಿಕಾರ ಸ್ವೀಕರ್ಗೆ ಇದೆಯೇ ಎಂದು ನ್ಯಾಯಪೀಠ ಕೇಳಿತು ಸ್ಪೀಕರ್ ಅವರಿಗೆ ಮೊದಲು ಬಂಡಾಯ ಶಾಸಕರ ಅನರ್ಪತೆ ಕುರಿತು ನಿರ್ಧರಿಸುವ ಪಕ್ಕಿದೆ ಎಂದು ಸಿಂಫ್ಟಿ ವಾದಿಸಿದರು ಸುಪ್ರೀಂ ಕೋರ್ಟ್ ಮುಂದೆ ಆರ್ಜಿ ಸಲ್ಲಿಸಿರುವ ಬಂಡಾಯ ಶಾಸಕರಲ್ಲಿ ಪ್ರತಾಪ್ ಗೌಡ ಪಾಟೀಲ್ ರಮೇಶ್ ಜಾರಕಿಹೊಳಿ ಬೈರತಿ ಬಸವರಾಜ್ ಬಿ

ಪಾಟೀಲ್ ಎಸ್

ಸೋಮಶೇಖರ್ ಎ ಶಿವರಾಂ ಹೆಬ್ದಾರ್ ಮಹೇಶ್ ಕುಮಟಳ್ಳಿ ಕೆ ಗೋಪಾಲಯ್ಯ ಎ

ವಿಶ್ವನಾಥ್ ಮತ್ತು ನಾರಾಯಣ ಗೌಡ ಸೇರಿದ್ದಾರೆ

ಬಂಡಾಯ ಶಾಸಕರ ರಾಜೀನಾಮೆ ಒಂದು ರೀತಿ ಪಕ್ಷಾಂತರ ಕ್ರಿಯೆಯಾಗಿದ್ದು ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಲು ಅವಕಾಶ ನೀಡಬೇಕೆಂದು ನ್ಯಾಯಪೀಠಕ್ಕೆ ಯುವ ಕಾಂಗ್ರೆಸ್ ನಾಯಕನ ಪರ ವಕೀಲ ಅನಿಲ್ ಚಾಕೋ ಜೋಸೆಫ್ ವಾದ ಮಂಡಿಸಿದರು ಇದಕ್ಕೆ ಸ್ವಂದಿಸಿದ ನ್ಕಾಯಪೀಠ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿಯನ್ನು ಮಧ್ಯವರ್ತಿಯಾಗಿ ಅಲಿಸುವುದಾಗಿ ತಿಳಿಸಿದೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅತ್ಯಪ್ತ ಶಾಸಕರ ರಾಜೀನಾಮೆ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಯಲ್ಲಿದ್ದು ಯಾವುದೇ ಪ್ರಕ್ತಿಕ್ರಿಯೆ ನೀಡುವುದಿಲ್ಲ ಎಂದು ವಿಧಾನ ಪರಿಷತ್ ಉಪಸಭಾಪತಿ ಜೆ

ಕೃಷ್ಣಾರಡ್ಡಿ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಪಳ್ಳಿಯಲ್ಲಿಂದು ಸುದ್ಧಿಗಾರರೊಂದಿಗೆ ಮಾತನಾಡಿದ ಆವರು ಸರ್ಕಾರಕ್ಕೆ ಬಹುಮತ ಇಲ್ಲದಿದ್ದರೆ ಪ್ರತಿಪಕ್ಷಗಳಿಗೆ ಅವಿಶ್ವಾಸ ನಿರ್ಣಯ ಮಂಡಿಸುವ ಅವಕಾಶವಿದೆ ಎಂದು ಹೇಳಿದರು ರಾಜ್ಯದಲ್ಲಿನ ಸದ್ಯದ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸದನದ ವಿಶ್ವಾಸಮತ ಕೋರಲು ಬಯಸಿದ್ದೇನೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಸಂತಾಪ ಸೂಚನೆ ವೇಳೆ ವಿಷಯ ಪ್ರಸ್ತಾಪಿಸಿದ ಅವರು ಸದನದ ಬೆಂಬಲ ಇರುವವರೆಗೆ ಈ ಸ್ಥಾನದಲ್ಲಿ ಇರಲು ಸಾಧ್ಯ ಸ್ವಯಂ ಪ್ರೇರಿತವಾಗಿ ವಿಶ್ವಾಸಮತ ಯಾಜನೆಗೆ ನಿರ್ಧರಿಸಿದ್ದೇನೆ ಎಂದು ತಿಳಿಸಿದರು

ವಿಶ್ವಾಸ ಮತಯಾಚನೆಗೆ ಸಮಯ ನಿಗದಿ ಪಡಿಸಿ ಎಂದು ಸಭಾಧ್ಯಕ್ಷರನ್ನು ಕುಮಾರಸ್ವಾಮಿ ಕೋರಿದರು ಇದಕ್ಕೆ ಉತ್ತರಿಸಿದ ಸಭಾಧಕ್ಷ ರಮೇಶ್ ಕುಮಾರ್ ಮುಖ್ಯಮಂತ್ರಿ ಅವರು ಬಯಸಿದಾಗ ಸಮಯ ನಿಗದಿ ಮಾಡಲಾಗುವುದು ಎಂದು ಆಶ್ವಾಸನೆ ನೀಡಿದರು

ಡಿ ರೇವಣ್ಣ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಮಂಡಲ ಅಧಿವೇಶನ ಸುಸೂತ್ರವಾಗಿ ನಡೆಯಲಿದೆ ಎಂದು ಹೇಳಿದರು ಬಿಜೆಪಿ ಜೊತೆ ಅಧಿಕಾರ ಪಂಚಿಕೊಳ್ಳುವ ಬೆಳವಣಿಗೆ ಸದ್ಕಕ್ಷಿಲ್ಲ ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್ ಆ ಪಕ್ಷದ ನಾಯಕರನ್ನು ಭೇಟಿ ಮಾಡಿರುವ ವಿಚಾರ ತಮಗೆ ತಿಳಿದಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ರೇವಣ್ಣ ಉತ್ತರಿಸಿದರು ಇತೀಚೆಗೆ ನಿಧನ ಹೊಂದಿದ ಗಣ್ಜರಿಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಸಂತಾಪ ಸೂಚಿಸಲಾಯಿತು ವಿಧಾನಸಭೆಯಲ್ಲಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದ ಸಭಾಧ್ಯಕ್ಷ ರಮೇಶ್ ಕುಮಾರ್ ಇತ್ತೀಚಿಗೆ ನಿಧನ ಹೊಂದಿದ ಪೌರಡಳಿತ ಸಚಿವ ಸಿ

ಶಿವಳ್ಳಿ ಕೇಂದ್ರದ ಮಾಜಿ ಸಚಿವ ವಿ ಧನಂಜಯಕುಮಾರ್ ಮಾಜಿ ಸದಸ್ವರಾದ ಕೆ

ಶಿವಲಿಂಗೇ ಗೌಡ ಸತ್ಯನಾರಾಯಣ ಡಾ

ನಂಜಪ್ಪ ಸಾಹಿತಿ ಡಾ ಗಿರೀಶ್ ಕಾರ್ನಾಡ್ ಸೇರಿದಂತೆ ಅಗಲಿದ ಗಣ್ಣರಿಗೆ ಸಂತಾಪ ನಿರ್ಣಯ ಮಂಡಿಸಿದರು ಅಗಲಿದ ಗಣ್ಯರ ಗುಣಗಾನದ ನಂತರ ಸದನ ಮೃತರ ಗೌರವಾರ್ಥ ಮೌನ ಆಚರಿಸಿ ಸಂತಾಪ ನಿರ್ಣಯ ಆಂಗೀಕರಿಸಿತು ವಿಧಾನಪರಿಷತ್ನಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಪ್ರತಾಪ್ಚಂದ್ರ ಶೆಟ್ಟಿ ಇತ್ತೀಚಿಗೆ ಅಗಲಿದ ಗಣ್ಣರಿಗೆ ಸಂತಾವ ನಿರ್ಣಯ ಮಂಡಿಸಿದರು ಗಣ್ಣರ ಸೇವೆ ಸ್ವರಿಸಿದ ಸದನ ಸಚಿವ ಸಿ

ಶಿವಳ್ಳಿ ವಿಧಾನಪರಿಷತ್ನ ಮಾಜಿ ಸದಸ್ಕರಾದ ಬಸಗೌಡ ಅಪ್ಪಯ್ನಗೌಡ ಪಾಟೀಲ್ ಎಸ್

ಶಂಕರ್ ಕೇಂದ್ರದ ಮಾಜಿ ಸಚಿವ ವಿ ಧನಂಜಯಕುಮಾರ್ ಜ್ವಾನಪೀಠ ಪ್ರಶಸ್ತಿ ಪುರಸ್ನತ ಡಾ ಗಿರೀಶ್ ಕಾರ್ನಾಡ್ ಹಿರಿಯ ಕಲಾವಿದ ಮಾಸ್ವರ್ ಹಿರಣ್ಣಯ್ಕ ನಿಧನಕ್ಕೆ ಸಂತಾಪ ಸೂಜಿಸಿತು ನಂತರ ಮೃತರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಲಾಯಿತು

ಪಾಟೀಲ್ ತಿಳಿಸಿದ್ದಾರೆ ವಿಜಯಮರದಲ್ಲಿ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಹಮ್ನಿಕೊಳ್ಳಬೇಕು ಸಂಶಯಾಸ್ವದ ಕ್ಷಯರೋಗಿಗಳನ್ನು ಗುರುತಿಸಿ ಚಿಕಿತ್ಸೆಗೆ ಒಳಪಡಿಸಬೇಕು ಕೊಳಜೆ ಪ್ರದೇಶ ಕಟ್ಟಡ ನಿರ್ಮಾಣ ಕಾರ್ಮಿಕರು ಅಸಂಘಿಟಿತ ಕಾರ್ಮಿಕರು ಕುಷ್ನರೋಗ ಕಾಲನಿಗಳಲ್ಲಿ ವೈದ್ಯಕೀಯ ಸೇವೆ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಾಂಪ್ರದಾಯಿಕ ಜಲಮೂಲಗಳ ರಕ್ಷಣೆ ಹಾಗೂ ನೀರಿನ ಮಿತ ಬಳಕೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು ವಿಜಯಮರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜು ವಿದ್ಕಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು

ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪಿ ಹೇಮಲತಾ ಮಕ್ಕಳಲ್ಲಿ ಚಿಕ್ಕನಿಂದಲೇ ಪರಿಸರ ಮತ್ತು ಕೈಪೋಟ ನಿರ್ವಹಣೆ ಪವ್ಯಾಸ ಬೆಳೆಸಲು ಅಂಗನವಾಡಿ ಕೇಂದ್ರ ಹಾಗೂ ಸರ್ಕಾರಿ ಶಾಲೆಗಳ ಅಂಗಳದಲ್ಲಿ ಕೈತೋಟ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು

ತುಮಕೂರು ಜಿಲ್ಲೆ ಪುಲಿಯೂರು ದುರ್ಗದ ಸರ್ಕಾರಿ ಪದವಿ ಮೂರ್ವ ಕಾಲೇಜಿನಲ್ಲಿ ಮಕ್ಕಳ ಪಕ್ಕುಗಳ ರಕ್ಷಣೆ ಬಾಲ್ಕವಿವಾಹ ನಿಷೇಧ ಕಾಯ್ದೆ ಪೊಕ್ಲೊ ಕಾಯ್ದೆ ಮಕ್ಕಳ ಆರೋಗ್ಯದ ಸಮಸ್ಯೆಗಳ ಕುರಿತು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು

ಮೈಸೂರಿನ ಯೋಗ ಪ್ರತಿಭೆ ಪಿ